ಕೇಂದ್ರ ಸರ್ಕಾರ ಕರೆದಿರುವ ಸರ್ವಪಕ್ಷ ಸಭೆ ಸಂಸತ್ ಭವನದಲ್ಲಿ ್ಲ ನಡೆಯುತ್ತಿದೆ ನಾಳೆ ಆರಂಭವಾಗಲಿರುವ ಸಂಸತ್ನ ಉಭಯ ಸದನಗಳ ಚಳಿಗಾಲದ ಅಧಿವೇಶನವನ್ನು ಸುಗಮ ಹಾಗೂ ಸುಸೂತ್ರವಾಗಿ ನಡೆಸುವ ಉದ್ದೇಶದಿಂದ ಎಲ್ಲಾ ರಾಜಕೀಯ ಪಕ್ಷಗಳ ಬೆಂಬಲ ಕೋರಲು ಸರ್ವ ಪಕ್ಷ ಸಭೆ ಕರೆಯಲಾಗಿದೆ ಗ್ಬಹ ಸಚಿವ ಅಮಿತ್ ಶಾ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಗುಲಾಂ ನಬೀ ಆಜಾದ್ ಮತ್ತು ಆನಂದ ಶರ್ಮಾ ತ್ವಣಮೂಲ ಕಾಂಗ್ರೆಸ್ ಮುಖಂಡರಾದ ಸುದೀಪ್ ಬಂಡೋಪಾಧ್ಯಾಯ ಮತ್ತು ಡೆರೆಕ್ ಓಬ್ರಿಯನ್ ಬಹುಜನ ಸಮಾಜ ಪಕ್ಷದ ಮುಖಂದ ಸತೀಶ್ ಚಂದ್ರ ಮಿಶ್ರಾ ಸಮಾಜವಾದಿ ಪಕ್ಷದ ನಾಯಕ ರಾಮ್ ಗೋಪಾಲ್ ಯಾದವ್ ದಿಎಂಕೆಯ ಟಿ ಆರ್ ಬಾಲು ಎಐಡಿಎಂಕೆಯ ನವನೀತ ಕೃಷ್ಣನ್ ಸಭೆಯಲ್ಲಿ ಪಾಲ್ಲೊಂಡಿದ್ದಾರೆ ಬ್ಯಾಂಕಾಕ್ನಲ್ಲಿಂದು ಆಸಿಯಾನ್ ರಕ್ಷಣಾ ಸಚಿವರ ಸಭೆ ಎಡಿಎಮ್ಎಮ್ ಪ್ಲಸ್ ನೇಪಥ್ಯದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಅಮೆರಿಕದ ರಕ್ಷಣಾ ಸಚಿವ ಡಾ ಮಾರ್ಕ್ ಟಿ ಎಸ್ಸರ್ ದ್ಲಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ ಭಾರತ ಮತ್ತು ಅಮೆರಿಕ ನಡುವಣ ಹೆಚ್ಚುತ್ತಿರುವ ಸಂಬಂಧಗಳ ಬಗ್ಗೆ ಈ ಸಂದರ್ಭದಲ್ಲಿ ಸಂತಸ ವ್ಯಕ್ತಪದಿಸಲಾಯಿತು

ಇಂಡೋ ಫೆಸಿಪಿಕ್ ವಲಯ ಕುರಿತು ಭಾರತ ಅಮೆರಿಕ ನಡುವೆ ಸಮನ್ನಯತೆ ಹೆಚ್ಚುತ್ತಿದೆ ಹಾಗೂ ಆ ವಲಯವನ್ನು ಮುಕ್ತ ಶಾಂತಿಯುತ ಮತ್ತು ಸಮ್ಪದ್ದವನ್ನಾಗಿರಿಸುವ ಅಲ್ಲದೆ ಪ್ರಾದೇಶಿಕ ಐಕ್ಷತೆ ಸಮಗ್ರತೆಯನ್ನು ಗೌರವಿಸುವ ನಿಯಮಾಧರಿತ ಆದೇಶಕ್ಕೆ ಬೆಂಬಲ ನೀಡುವ ಭಾರತದ ದ್ವಷ್ಟಿಕೋನದ ಬಗ್ಗೆ ರಾಜನಾಥ್ ಸಿಂಗ್ ವಿವರಿಸಿದರು ಇಂಡೋ ಫೆಸಿಪಿಕ್ ಕುರಿತ ಭಾರತದ ದೃಷ್ಟಿಕೋನ ಆಸಿಯಾನ್ನ ಕೇಂದ್ರಬಿಂದುವಾಗಿದೆ ಉಭೆಯ ರಾಷ್ಟ್ಗಳು ಈ ಸಾಗರ ವಲಯದಲ್ಲಿನ ಭದ್ರತೆ ಹಾಗೂ ಜಂಟಿ ಸಮರಾಭ್ಯಾಸ ಹೆಚ್ ಎ ಡಿ ಆರ್ ಕಾರ್ಯಾಚರಣೆಗಳು ಸಾಗರ ವಲಯ ಅರಿವು ಒಳಗೊಂಡಂತೆ ಹಲವು ವಿಚಾರಗಳಲ್ಲಿ ಪರಸ್ವರ ಒಟ್ಟಾಗಿ ಕಾರ್ಯನಿರ್ವಹಿಸಲಿವೆ ದ್ವಿಪಕ್ಷೀಯ ಮಾತುಕತೆ ಫಲಪ್ರದವಾಗಿದ್ದು ಮುಂದಿನ ತಿಂಗಳು ವಾಷಿಂಗ್ರನ್ ಡಿಸಿಯಲ್ಲಿ ನಡೆಯಲಿರುವ ಟು ಪ್ಷಸ್ ಟು ಮಾತುಕತೆಯಲ್ಲಿ ಪೂರಕ ಚರ್ಚೆಯಾಗುವ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿರೀಕ್ಷೆಯಿಟ್ಟುಕೊಂಡಿದ್ದಾರೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಅರ್ಜಿ ನಮೂನೆಗಳು ಮತ್ತು ರಿಟರ್ನಗಳನ್ನು ಸರಳೀಕರಿಸುವ ಕುರಿತು ಚರ್ಚಿಸಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಯಿತು ಸಭೆ ಕುರಿತು ಸರಣಿ ಟ್ಲೀಟ್ಗಳನ್ನು ಮಾಡಿರುವ ಹಣಕಾಸು ಸಚಿವಾಲಯ ಜಿಎಸ್ಟಿ ಅರ್ಜಿಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಬಗ್ಗೆ ಎದ್ದಿರುವ ಕಾಳಜಿಯನ್ನು ಪರಿಹರಿಸಲು ನಡೆಯುತ್ತಿರುವ ಪ್ರಯತ್ನಗಳ ಭಾಗವಾಗಿ ನಿರ್ಮಲಾ ಸೀತಾರಾಮನ್ ಅವರು ಈ ಸಭೆ ನಡೆಸಿದರು ಎಂದು ತಿಳಿಸಿದೆ ರಾಜಸ್ನಾನ ತೆರಿಗೆ ಸಲಹೆಗಾರರ ಸಂಘ ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ಗಳ ಸಂಸ್ಥೆ ಅಖಿಲ ಭಾರತ ವ್ಯಾಪಾರಸ್ಥರ ಮಹಾಸಂಘ ಮತ್ತು ಲಘು ಉದ್ಯೋಗ ಭಾರತಿ ಪ್ರತಿನಿಧಿಗಳೊಂದಿಗೆ ನಿರ್ಮಲಾ ಸೀತಾರಾಮನ್ ಚರ್ಚಿಸಿದರು ಜಿಎಸ್ಟಿ ಅರ್ಜಿಗಳನ್ನು ಮತ್ತಷ್ಟು ಸರಳಗೊಳಿಸುವುದು ಹಾಗೂ ಅರ್ಜಿಗಳ ಭರ್ತಿ ಪ್ರಕ್ರಿಯೆಗಳನ್ನು ಹೆಚ್ಚು ಬಳಕೆದಾರ ಸ್ನೇಹಿಯಾಗಿ ಮಾಡುವುದು ಈ ಸಭೆಯ ಮುಖ್ಯ ಉದ್ಲೇಶವಾಗಿತ್ತು ಮುಂದಿನ ಹಣಕಾಸು ವರ್ಷದಿಂದ ಪ್ರಾರಂಭವಾಗಲಿರುವ ಹೊಸ ಜಿಎಸ್ಟಿ ಮರುಪಾವತಿ ವ್ಯವಸ್ಥೆ ಕುರಿತು ರಾಷ್ಟವ್ಯಾಪಿ ವ್ಯಾಪಕ ಸಮಾಲೋಚನೆ ನಡೆಸಬೇಕೆಂದು ಈ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ನಿರ್ದೇಶನ ನೀಡಿದರು ಬುಡಕಟ್ಟು ಸಮುದಾಯಗಳ ಅಭಿವೃದ್ದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಅವರು ರಾಷ್ಟೀಯ ಬುಡಕಟ್ಟು ಉತ್ಪವ ಆದಿ ಮಹೋತ್ಪವ ಉದ್ಘಾಟಿಸಿ ಮಾತನಾಡಿ ಬಿಜೆಪಿ ಸರಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲಾ ಬುಡಕಟ್ಟು ಸಮುದಾಯಗಳ ಕಲ್ಯಾಣಕ್ಕೆ ಶ್ರಮಿಸಿದೆ ಬುಡಕಟ್ಟು ಸಮುದಾಯಗಳು ಹೆಚ್ಚಾಗಿ ವಾಸಿಸುವ ಪ್ರದೇಶಗಳಲ್ಲಿ ಏಕಲವ್ಯ ಮಾದರಿಯ ವಸತಿ ಶಾಲೆಗಳನ್ನು ತೆರೆಯಲು ನಿರ್ಧರಿಸಿದೆ ಎಂದು ಹೇಳಿದರು ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ ಮಾತನಾಡಿ ಬುಡಕಟ್ಟು ಸಮುದಾಯದವರನ್ನು ಸಬಲಗೊಳಿಸಲು ಸರ್ಕಾರ ವನ್ ಧನ್ ಯೋಜನೆ ಪ್ರಾರಂಭಿಸಿದೆ

ನಿನ್ನೆ ಒಡಿಶಾ ಕರಾವಳಿಯ ಡಾ ಅಬ್ದುಲ್ ಕಲಾಂ ದ್ವೀಪದಿಂದ ಉಡಾಯಿಸಲಾದ ಮೇಲ್ಮೈಯಿಂದ ಮೇಲ್ಮೈಗೆ ಚಿಮ್ಮುವ ಮಧ್ಯಂತರ ಶ್ರೇಣಿಯ ಪರಮಾಣು ಸಾಮಥ್ರ್ದ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ ಇದೇ ಮೊದಲ ಬಾರಿಗೆ ಈ ಅತ್ಯಾಧುನಿಕ ಕ್ಷಿಪಣಿ ಪ್ರಯೋಗವನ್ನು ರಾತ್ರಿ ವೇಳೆ ನಡೆಸಲಾಗಿದೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ

ಶಸ್ತಾಸ್ತ್ರ ವ್ಯವಸ್ಥೆಯ ಕಾರ್ಯದಕ್ಷತೆಯನ್ನು ಪುನರ್ಸ್ಪಿಸುವ ನಿಟ್ಟಿನಲ್ಲಿ ಈ ಪರೀಕ್ಷೆಯನ್ನು ಕೈಗೊಳ್ಳಲಾಗಿತ್ತು ಮಧ್ಯಮ ಶ್ರೇಣಿಯ ಕ್ಷಿಪಣಿ ಮೇಲ್ಮೈಯಿಂದ ಮೇಲ್ಮೈಗೆ ಚಿಮ್ಮುವ ವಿಶ್ವಾಸಾರ್ಹತೆಯನ್ನು ಈ ಯಶಸ್ವಿ ಉಡಾವಣೆ ಮತ್ತೊಮ್ಮೆ ಸಾಬೀತುಪದಿಸಿದೆ

ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಸಾಗರ ವಲಯ ಗುಚ್ಲವನ್ನು ಗೋವಾದಲ್ಲಿ ಸ್ಲಾಪಿಸಲು ಸರ್ಕಾರ ನಿರ್ಧರಿಸಿರುವುದಾಗಿ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹೇಳಿದ್ದಾರೆ ಕರಾವಳಿ ರಾಜ್ಯವಾದ ಗೋವಾದಲ್ಲಿ ಹಡಗು ನಿರ್ಮಾಣ ತಾಜಾ ಹಬ್ ನಿರ್ಮಿಸುವ ನಿಟ್ಸಿನಲ್ಲಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಗುಚ್ಚ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಉದ್ದಿಮೆಗಳಿಗೆ ಹಾಗೂ ಹಡಗು ನಿರ್ಮಾಣ ವಲಯಗಳಿಗೆ ಭಾರಿ ಉತ್ತೇಜನ ನೀಡಲಿದೆ ಈಗಾಗಲೇ ಭೂಮಿಯನ್ನು ಗುರುತಿಸಲಾಗಿದ್ದು ಹಣಕಾಸು ನೆರವು ಕುರಿತಂತೆ ಕೇಂದ್ರದ ಎಂ ಎಸ್ ಎಂ ಇ ಸಚಿವಾಲಯದೊಂದಿಗೆ ಮಾತುಕತೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಾವಂತ್ ಹೇಳಿದ್ದಾರೆ ಶ್ರೀಲಂಕಾದಲ್ಲಿ ನಿನ್ನೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿ ಗೋಟಾಬಯ ರಾಜಪಕ್ಸ ಜಯಗಳಿಸಿರುವುದಾಗಿ ಹೇಳಿ ಕೊಂಡಿದ್ದಾರೆ ಅವರ ಗೆಲುವಿನ ಸಂಭ್ರಮವನ್ನು ಜನ ಶಾಂತಿಯಿಂದ ಆಚರಿಸಿದ್ದಾರೆಂದು ಶ್ರೀಲಂಕಾ ಪೀಪಲ್ಪ ಪಾರ್ಟಿ ಎಸ್ಎಲ್ಪಿಪಿ ಹೇಳಿಕೆ ನೀಡಿದೆ ರಾಷ್ಟ್ರದ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಮತ ಗಳಿಸುತ್ತಿರುವಂತೆಯೇ ರಾಜಪಕ್ಷ ಅವರ ಗೆಲುವು ನಿಶ್ಚಿತವಾಗಿತ್ತು

ಉತ್ತರ ಹಾಗೂ ಪೂರ್ವ ಭಾಗದ ಅಲ್ಪಸಂಖ್ಯಾತ ಪ್ರದೇಶಗಳಲ್ಲಿ ಕೂಡ ರಾಜಪಕ್ಪ ಹೆಚ್ಚಿನ ಮತಗಳನ್ನು ಗಳಿಸಿದ್ದಾರೆ

ಇಂದು ಬೆಳಗ್ಗೆ ಹಾಂಗ್ಕಾಂಗ್ನ ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಮತ್ತೆ ಮತ್ತು ಹೊಸ ಹಿಂಸಾಚಾರ ಉಂಟಾಗಿದೆ ಕೋವ್ಲೂನ್ ಜಿಲ್ಲೆಯ ಹಾಂಗ್ಕಾಂಗ್ ಪಾಲಿಟೆಕ್ನಿಕ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ರಾತ್ರಿಯಿಡೀ ನಡೆದ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಆಶ್ರುವಾಯು ಪ್ರಯೋಗಿಸಿದ್ದರು ಇದಕ್ಕೆ ಪ್ರತಿಯಾಗಿ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಪೆಟ್ರೋಬಾಂಬ್ಗಳನ್ನು ಎಸೆದು ಕ್ಯಾಂಪಸ್ನ ಹೊರಭಾಗದ ಹಲವು ಮರಗಳಿಗೆ ಬೆಂಕಿ ಹಚ್ಚಿದ್ದರು ಪ್ರಮುಖ ರಸ್ತೆಗಳಲ್ಲಿ ಹಾಕಲಾಗಿದ್ದ ವಸ್ತುಗಳನ್ನು ಅವಶೇಷಗಳನ್ನು ತೆರವುಗೊಳಿಸಲು ಸ್ವಳೀಯ ನಿವಾಸಿಗಳಿಗೆ ನೆರವಾಗಲು ಚೀನಾಸ್ ಪೀಪಲ್ಪ್ ಲಿಬರೇಷನ್ ಆರ್ಮಿ ಪಿಎಲ್ಎ ಸೈನಿಕರು ಸಾರ್ವಜನಿಕವಾಗಿ ಮುಂದಾದ ಕೆಲ ಸಮಯದಲ್ಲಿಯೇ ಈ ಪ್ರತಿಭಟನೆ ನಡೆದಿದೆ

ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಇದು ಭಾರತದ ಈವರೆಗಿನ ಶ್ರೇಷ್ತ ಸಾಧನೆಯಾಗಿದೆ